ವಸತಿ ವಲಯವನ್ನು ಮಧ್ಯವರ್ತಿಗಳು ಮತ್ತು ಭ್ರಷ್ಟಾಚಾರದಿಂದ ಮುಕ್ತಗೊಳಿಸಲು ಸರ್ಕಾರದ ಕ್ರಮ ಪ್ರಧಾನಮಂತ್ರಿ

ಏರ್ಸೆಲ್ ಮ್ಯಾಕ್ಸಿಸ್ ಹಣ ದುರ್ವ್ನವಹಾರ ಪ್ರಕರಣ ಜಾರಿ ನಿರ್ದೇಶನಾಲಯದ ಮುಂದೆ ಮಾಜಿ ಹಣಕಾಸು ಸಚಿವ ಪಿ

ಪ್ಲಾಸ್ಟಿಕ್ ತ್ಯಾಜ್ಯ ನಮ್ಮ ಪರಿಸರದ ಮೇಲೆ ಅಪಾಯಕಾರಿ ಪರಿಣಾಮ ಉಂಟು ಮಾಡಿದೆ

ತನ್ನ ಅಗತ್ಯಗಳಿಗೆ ಶುದ್ದ ಇಂಧನ ಬಳಸಲು ಮುಂದಾಗಿದ್ಲು

ನಮ್ಮ ಹಸಿರು ಸಂಪತ್ತಿಗೆ ಹಾನಿ ಮಾಡಿ ಅಭಿವೃದ್ಧಿ ಸಾಧಿಸಬೇಕೆಂಬ ಉದ್ವೇತ ನಮ್ಮದಲ್ಲ ಪರಿಸರ ಸ್ನೇಹಿ ಅಭಿವೃದ್ದಿ ನಮ್ನ ಆದ್ಯತೆಯಾಗಿದೆ ಎಂದು ಹೇಳಿದರು ಪ್ಲಾಸ್ಟಿಕ್ ಮಾಲಿನ್ಶವನ್ನು ನಿರ್ಮೂಲನೆಗೊಳಿಸುವುದು ಈ ಬಾರಿಯ ಫೋಷವಾಕ್ಯವಾಗಿದ್ದು

ಈ ಸಮಾವೇಶದಲ್ಲಿ ವಿವಿಧ ದೇಶಗಳ ಪರಿಸರ ಸಚಿವರು ವಿಶ್ವ ಸಂಸ್ಥೆಯ ಪ್ರತಿನಿಧಿಗಳು ಪ್ರಮುಖ ಕೈಗಾರಿಕಾ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಗಣ್ಣರು ಭಾಗಿಯಾಗಿದ್ದಾರೆ ರಾಜಪಥ್ ಆವರಣದಲ್ಲಿ ಆಯೋಜಿಸಲಾಗಿರುವ ವಸ್ತು ಪ್ರದರ್ಶನ ಮಳಿಗೆಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ನೀಡಿ ವೀಕ್ಸಿಸಿದರು

ಪ್ರಧಾನಮಂತ್ರಿ ಆವಾಸ್ ಗ್ರಾಮೀಣ ಯೋಜನೆಯ ಫಲಾನುಭವಿಗಳನ್ನುದ್ದೇತಿಸಿ ವಿಡಿಯೋ ಕಾನ್ವರೆನ್ಸಿಂಗ್ ಮೂಲಕ ಅವರು ಇಂದು ಬೆಳಗ್ಗೆ ಸಂವಾದ ನಡೆಸಿದರು ವಸತಿ ವಲಯದಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವುದು ಭ್ರಷ್ಟಾಚಾರವನ್ನು ಕೊನೆಗಾಣಿಸುವುದು ಮತ್ತು ಫಲಾನುಭವಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ತಮ್ಮ ಸ್ವಂತ ಮನೆಯನ್ನು ಪಡೆದುಕೊಳ್ಳುವುದನ್ನು ಖಾತರಿ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ತಮ್ನ ಸರ್ಕಾರ ಕಾರ್ಯ ನಿರ್ವಹಿಸುತ್ತಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳ ಮಹಿಳೆಯರು ದಿವ್ಯಾಂಗ ವ್ಲಕ್ತಿಗಳು ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ವಸತಿ ಸೌಕರ್ಯ ಸುಲಭವಾಗಿ ದೊರೆಯಬೇಕು ಎನ್ನುವತ್ತ ತಮ್ಮ ಸರ್ಕಾರ ಆದ್ಯ ಗಮನ ನೀಡುತ್ತಿದೆ ಎಂದರು ಈ ಯೋಜನೆಯಿಂದಾಗಿ ಸಾವಿರಾರು ಸಂಖ್ಯೆಯಲ್ಲಿ ನೌಕರಿ ಅವಕಾಶಗಳು ಸೃಷ್ಷಿಯಾಗುತ್ತಿದ್ದು ಉತ್ತಮ ಗುಣಮಟ್ಟದ ಮನೆಗಳ ನಿರ್ಮಾಣ ಶೀಘ್ರವಾಗಿ ಮುಗಿಯುವಂತೆ ಕಟ್ಟಡ ಕಾರ್ಮಿಕರ ಕೌಶಲ್ಯಾಭಿವೃದ್ದಿಗೂ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಕೈಗೆಟುಕುವ ದರದಲ್ಲಿ ಮನೆಗಳು ಪಟ್ಟಣಗಳು ಮತ್ತು ಗ್ರಾಮ ಮಟ್ಟದಲ್ಲಿ ವೇಗವಾಗಿ ನಿರ್ಮಾಣಗೊಳ್ಳಲು ಸಾಧ್ಯವಾಗುವಂತೆ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಆವಾಸ್ ಯೋಜನೆ ಎನ್ನುವುದು ಕೇವಲ ಇಟ್ಟಗೆ ಸಿಮೆಂಟನ ಮಾತಲ್ಲ ಕೋಟ್ಯಂತರ ಜನರ ಕನಸುಗಳ ಸಾಕಾರ ಮತ್ತು ಜೀವನ ಮಟ್ಟವನ್ನು ಸುಧಾರಿಸುವ ಒಂದು ಯೋಜನೆಯಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸುತ್ತಿರುವುದು ಯಾವ ಕ್ಷೇತ್ರದಲ್ಲಿ ಸುಧಾರಣೆಯಾಗಬೇಕಾಗಿದೆ ಎನ್ನುವ ಅಂಶವೂ ಸೇರಿದಂತೆ ಸರ್ಕಾರಕ್ಷೆ ಅನೇಕ ರೀತಿಯಲ್ಲಿ ನೆರವಾಗುತ್ತಿದೆ ಎಂದು ಹೇಳಿದರು ಇದಕ್ಕೂ ಮುನ್ನ ನಮೋ ಆಪ್ ಮೂಲಕ ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಮುದ್ರಾ ಯೋಜನೆಗಳ ಬಗ್ಗೆಯೂ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ತಮ್ನ ಆಪ್ ಮೂಲಕ ಯುವ ನವೋದ್ಯಮಿಗಳು ಹಾಗೂ ಆವಿಷ್ಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಅದ್ದುತ ಸಾಧನೆ ಮೆರೆದಿರುವ ನವೋದ್ಯಮಿಗಳೊಂದಿಗೆ ನೇರವಾಗಿ ಸಂವಾದಿಸುವ ಅತ್ಯುತ್ತಮ ಅವಕಾಶ ತಮಗೆ ಕಲ್ಪಿಸಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ನಾಳನ ಸಂವಾದದಲ್ಲಿ ಪ್ರಮುಖ ಉದ್ಘಮ ಕೇಂದ್ರಗಳ ಯುವಜನರು ಪಾಲ್ಗೊಳ್ಳಲಿದ್ದಾರೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂವಾದದಲ್ಲಿ ಪಾಲ್ಗೊಳ್ಳುವಂತೆ ಪ್ರಧಾನಮಂತ್ರಿ ಮನವಿ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಜಾರಿಯಲ್ಲಿರುವ ರಂಜಾನ್ ಕದನ ವಿರಾಮವನ್ನು ಸೇನೆ ಗೌರವಿಸಲಿದೆ ಗಡಿಯಿಂದ ದಾಳ ಎದುರಾದರೆ ಪ್ರತಿ ದಾಳಿ ನಡೆಸುವ ನಿರ್ಧಾರವನ್ನು ಭಾರತೀಯ ಸೇನೆ ಹೊಂದಿದೆ ಎಂದು ರಕ್ಷಣಾ ಸಚವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಅಪ್ರಚೋದನಾತ್ಮಕ ದಾಳಿ ಅಥವಾ ಗಡಿಯಿಂದ ಯಾವುದೇ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡುವ ಅಧಿಕಾರವನ್ನು ಸೇನೆಗೆ ನೀಡಲಾಗಿದೆ ನವದೆಹಲಿಯಲ್ಲಿಂದು ಎನ್ಡಿಎ ಸರ್ಕಾರದ ನಾಲ್ಲು ವರ್ಷಗಳ ಸಾಧನೆಯನ್ನು ವಿವರಿಸಲು ಸುದ್ದಿಗೋಷ್ಠಿ ಉದ್ದೇತಿಸಿ ಮಾತನಾಡುತ್ತಿದ್ದ ಅವರು ಗಡಿಗಳನ್ನು ರಕ್ಷಿಸುವುದು ಸರ್ಕಾರದ ಕರ್ತವ್ಯವಾಗಿದ್ದು ಯಾವುದೇ ಪ್ರಚೋದನೆ ಏದುರಾದರೆ ಭಾರತ ಪ್ರತ್ಯುತ್ತರ ನೀಡುವುದನ್ನು ನಿಲ್ಲಿಸುವುದಿಲ್ಲ ಎಂದು ಹೇಳಿದರು ಜಮ್ಮು ಕಾತ್ಮೀರದಲ್ಲಿ ರಂಜಾನ್ ಅವಧಿಯ ಕದನ ವಿರಾಮ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅದು ಸರ್ಕಾರದ ನಿರ್ಧಾರವಾಗಿದ್ದು ಅದನ್ನು ಪಾಲಿಸಲಾಗುತ್ತಿದೆ ಆದರೆ ಯಾವುದೇ ಅಪ್ರಚೋದಿತ ದಾಳಿಗೆ ಭಾರತ ಸೂಕ್ತ ಪ್ರತ್ಯುತ್ತರ ನೀಡಲಿದೆ ಎಂದು ಸ್ಪಷ್ಟಪಡಿಸಿದರು ಭಯೋತ್ಪಾದನೆ ಹಾಗೂ ಮಾತುಕತೆ ಒಟ್ಟೊಟ್ಟಾಗಿ ಪಾಕಿಸ್ತಾನ ಜೊತೆ ಸಾಧ್ಯವಿಲ್ಲ ಇದು ಸರ್ಕಾರದ ನಿಲುವಾಗಿದ್ದು ಈಗಾಗಲೇ ಈ ಅಂಶವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಸ್ಪಷ್ಪಪಡಿಸಿದ್ದಾರೆ ಎಂದರು ರಫೆಲ್ ಯುದ್ದ ವಿಮಾನ ಖರೀದಿಯಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಇದರಲ್ಲಿ ಒಂದೇ ಒಂದು ಪೈಸೆ ಭ್ರಷ್ಟಾಚಾರ ನಡೆದಿಲ್ಲ ಎಂಬ ಭರವಸೆಯನ್ನು ದೇಶಕ್ಕೆ ತಾವು ನೀಡುವುದಾಗಿ ಸಚಿವರು ಹೇಳಿದ್ದಾರೆ

ದೆಹಲಿಯಲ್ಲಿಂದು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸುತ್ತಿದ್ದ ಕೇಂದ್ರ ಆಹಾರ ಸಚಿವ ರಾಮ್ ವಿಲಾಸ್ ಪಾಸ್ಟಾನ್ ಈ ಸಂಬಂಧ ಪ್ರಸ್ತಾವನೆಯನ್ನು ಕೇಂದ್ರ ಸಚಿವ ಸಂಪುಟಕ್ಕೆ ಕಳುಹಿಸಲಾಗಿದ್ದು ಆದಷ್ಟು ಶೀಪ್ರ ಈ ಸಂಬಂಧ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ

ವಿವಿಧ ಹೈಕೋರ್ಟ್ಗಳು ಹೊರಡಿಸಿದ ಆದೇಶಗಳು ಹಾಗೂ ಸುಪ್ರೀಂ ಕೋರ್ಟ್ ನೀಡಿದ ಯಥಾಸ್ಥಿತಿ ಮುಂದುವರಿಕೆ ಆದೇಶದಿಂದಾಗಿ ಬಡ್ತಿ ಕುರಿತ ಇಡೀ ಪ್ರಕ್ರಿಯೆ ಸ್ಠಗಿತಗೊಂಡಿದೆ ಎಂಬ ಕೇಂದ್ರ ಸರ್ಕಾರದ ಹೇಳಿಕೆಯನ್ನು ನ್ಯಾಯಾಲಯ ಗಣನೆಗೆ ತೆಗೆದುಕೊಂಡಿತು

ಇಂತಹ ಸಂದರ್ಭದಲ್ಲಿ ಹಿಂದುಳಿದಿರುವಿಕೆ ಪ್ರಾತಿನಿಧ್ಯದ ಕೊರತೆ ಹಾಗೂ ಒಟ್ಟಾರೆ ದಕ್ಷತೆ ಅಂಶಗಳನ್ನು ಆಧಾರವಾಗಿಟ್ಟುಕೊಳ್ಳಬಹುದಾಗಿದೆ ಎಂದು ನ್ಯಾಯಾಲಯ ಹೇಳಿದೆ ಮಾಜಿ ಕೇಂದ್ರ ಹಣಕಾಸು ಸಚಿವ ಪಿ ಚಿದಂಬರಂ ಅವರು ಏರ್ಸೆಲ್ ಮ್ಯಾಕ್ಸಿಸ್ ಹಣಕಾಸು ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ದೆಹಲಿಯಲ್ಲಿರುವ ಜಾರಿ ನಿರ್ದೇಶನಾಲಯದ ಕೇಂದ್ರ ಕಚೇರಿಗೆ ತಮ್ಮ ವಕೀಲರೊಂದಿಗೆ ಆಗಮಿಸಿದ್ದರು ಅಕ್ರಮ ಪಣಕಾಸು ವರ್ಗಾವಣೆ ಕಾಯ್ದೆಯಡಿ ಜಾರಿ ನಿರ್ದೇಶನಾಲಯ ಚಿದಂಬರಂ ಅವರ ಹೇಳಕೆಯನ್ನು ದಾಖಲಿಸಿಕೊಳ್ಳುವ ನಿರೀಕ್ಷೆ ಇದೆ ಪ್ರಕರಣದ ತನಿಖಾಧಿಕಾರಿಯ ಮುಂದೆ ಹಾಜರಾಗಬೇಕು ಎಂದು ತನಿಖಾ ಸಂಸ್ವೆ ಚಿದಂಬರಂ ಅವರಿಗೆ ನಿನ್ನೆ ಹೊಸದಾಗಿ ಸಮನ್ಸ್ ನೀಡಿತ್ತು

ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನವಾಗದಂತೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಕಳೆದ ವಾರ ಚಿದಂಬರಂ ವಿಶೇಷ ನ್ಲಾಯಾಲಯ ಮೊರೆ ಹೋಗಿದ್ದರು ಏರ್ಸೆಲ್ ಮ್ಲಾಕ್ಷೆಸ್ ಪ್ರಕರಣದಲ್ಲಿ ಮಾಜಿ ಹಣಕಾಸು ಸಚಿವ ಪಿ

ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಕಳೆದ ತಿಂಗಳು ಚಿದಂಬರಂ ಸಲ್ಲಿಸಿದ್ದ ಮನವಿಗೆ ವಿವರವಾದ ಉತ್ತರ ನೀಡಲು ಜಾರಿ ನಿರ್ದೇಶನಾಲಯ ಹೆಚ್ಚಿನ ಕಾಲಾವಕಾಶ ಕೋರಿದ ನಂತರ ವಿಶೇಷ ನ್ಯಾಯಮೂರ್ತಿ ಓಪಿಸೈನಿ ಈ ಆದೇಶವನ್ನು ಇಂದು ಹೊರಡಿಸಿದರು ಆರೋಗ್ಯ ರಕ್ಷಣೆ ಮತ್ತು ನೈರ್ಮಲ್ಯ ಪಾಲನೆಯ ಉದ್ದೇತದಿಂದ ಬಡ ಕುಟುಂಬಗಳ ಹೆಣ್ಣು ಮಕ್ಕಳಗೂ ಕೈಗೆಟಕುವ ದರಗಳಲ್ಲಿ ದೇಶದಲ್ಲೇ ಮೊಟ್ಟಮೊದಲಿಗೆ ಪರಿಸರ ಸ್ನೇಹಿ ಸ್ನಾನಿಟರಿ ಪ್ಲಾಡ್ಗಳನ್ನು ವಿಶ್ವ ಪರಿಸರ ದಿನವಾದ ಇಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಲರ ಸಚಿವ ಅನಂತಕುಮಾರ್ ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಿದರು

ಆದರೆ ಈ ಔಷಧಗಳ ಗುಣಮಟ್ಟದ ಬಗ್ಗೆ ಅನುಮಾನಪಡುವ ಅಗತ್ಯವಿಲ್ಲ ವಿಶ್ವ ಆರೋಗ್ಯ ಸಂಸ್ಲೆಯ ಮಾರ್ಗಸೂಚಿಗೆ ಅನುಗುಣವಾದ ಔಷಧಗಳನ್ನೇ ಈ ಕೇಂದ್ರಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಅನಂತಕುಮಾರ್ ಹೇಳಿದರು